ವಿಡಿಯೋ ಕಾನ್ಸರೆನ್ತ್ ಮೂಲಕ ಒಟ್ಲು ಮೂರು ಯೋಜನೆಗಳನ್ನು ಉದ್ವಾಟಿಸಿ ಮಾತನಾಡಿದ ಅವರು ದೇಶದಲ್ಲಿ ಭವಿಷ್ಕದ ದಿನಗಳಲ್ಲಿ ಶುದ್ದ ಇಂಧನ ಉತ್ಪಾದನೆ ಮಾಡಲು ಇದು ಸಹಕಾರಿಯಾಗಲಿದೆ ಎಂದು ಹೇಳದ್ದಾರೆ

ದೇಶದಲ್ಲಿ ಅಗತ್ಯಕ್ಷೆ ತಕ್ಷ ಪ್ರಮಾಣದಲ್ಲಿ ಇಂಧನ ಮೂರ್ಲೆಕೆಗೆ ಕೇಂದ್ರ ಸರ್ಕಾರದಿಂದ ಎಲ್ಲ ಕಾರ್ಯಯೋಜನಗಳನ್ನು ಪಾಕಿಕೊಳ್ಳಲಾಗಿದೆ ಎಂದು ಆವರು ತಿಳಿಸಿದ್ದಾರೆ ಎಥೆನಾಲ್ ಉತ್ಪಾದನೆ ಮಾಡುವ ಮೂಲಕ ಸೌರಶಕ್ತಿ ವಲಯದಲ್ಲಿ ಭಾರತ ನಾಯಕನಾಗಿ ಹೊರಹೊಮ್ನದೆ ಮಧ್ಯಮ ವರ್ಗದ ಜನರನ್ನು ದೃಷ್ಲಿಯಲ್ಲಿಟ್ಲುಕೊಂಡು ಕೇಂದ್ರ ಸರ್ಕಾರ ಪಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ ಸಿಎನ್ಜಿ ವಾಹನಗಳ ಬಳಕೆ ಹುಡ್ಡಾಗಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ

ವಿವಿಧ ಯೋಜನೆಗಳನ್ನು ಉದ್ಘಾಟನೆ ಮಾಡಿದ ಕ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನು ತಮಿಳುನಾಡು ಮುಖ್ಯಮಂತ್ರಿ ಎಡಪಾಡಿ ಪಳನಿಸ್ತಾಮಿ ಅಭಿನಂದಿಸಿದ್ದಾರೆ ದೇಶದಲ್ಲಿ ತಂತ್ರಜ್ಞಾನ ಸಾಬೀತಾಗಿರುವುದು ಮಾತ್ರವಲ್ಲದೇ ಕೊರೋನಾ ಸೋಂಕಿನ ಸಮಯದಲ್ಲೂ ಅದು ಎಕಸನಗೊಂಡಿದೆ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ ನಾಸ್ಕಾಂ ತಂತ್ರಜ್ಞಾನ ಮತ್ತು ನಾಯಕಕ್ಷ ವೇದಿಕೆ ಎನ್ಟಎಲ್ಎಫ್ ಅನ್ನು ಎಡಿಯೋ ಕಾನ್ಸರೆನ್ಸ ಮೂಲಕ ಉದ್ದೇತಿಸಿ ಮಾತನಾಡಿದ ಅವರು ಸಣ್ಣ ಸಣ್ಣ ರೋಗದ ಲಸಿಕೆಗೂ ಬೇರೆ ದೇಶಗಳನ್ನು ಅವಲಂಬಿಸುವ ಕಾಲವೊಂದಿತ್ತು ಇದೀಗ ಕೊರೋನಾ ಸೋಂಕಿನ ಲಸಿಕೆ ಸೇರಿದಂತೆ ವಿವಿಧ ಲಸಿಕೆಯನ್ನು ಮೇಡ್ ಇನ್ ಇಂಡಿಯಾ ಮೂಲಕ ಅಭಿವ್ಯಧಿ ಪಡಿಸಲಾಗಿದೆ ಎಂದು ಅವರು ಪೇಳದ್ದಾರೆ ಮೇಡ್ ಇನ್ ಇಂಡಿಯಾ ಮೂಲಕ ವಿಶ್ವದರ್ಜೆಯ ವಸ್ತುಗಳನ್ನು ಉತ್ಪಾದನೆ ಮಾಡಲಾಗುತ್ತಿದೆ ಈ ನಿಟ್ಟನಲ್ಲಿ ನವೋದ್ಯಮಗಳು ಕೂಡ ತಮ್ಮ ಅವಿಷ್ಠಾರಗಳನ್ನು ಪ್ರದರ್ಶಿಸಬೇಕು ಇದರಿಂದ ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನ ಬಳಸಿಕೊಂಡು ಗಮನ ಸೆಳೆಯಬೇಕು ಎಂದು ಅವರು ಹೇಳಿದ್ದಾರೆ ಇಡೀ ವಿಶ್ವ ತಮ್ಮ ಮನೆಯ ನಾಲ್ಕು ಗೋಡೆಗಳ ನಡುವೆ ಸೀಮಿತವಾಗಿದ್ದ ಸಂದರ್ಭದಲ್ಲೂ ಭಾರತದ ಐಟಿ ವಲಯ ಮುಂಚೂಣಿಯಲ್ಲಿ ನಿಲ್ಲುವ ಮೂಲಕ ಅವಿರತವಾಗಿ ಕೆಲಸ ಮಾಡಿದೆ ಎಂದು ತಿಳಿಸಿದರು

ದೇಶದ ಜನರಿಗೆ ಸರ್ಕಾರದ ಮೇಲೆ ಭರವಸೆ ಹೆಚ್ಚುತ್ತಿದೆ

ಹೆಚ್ಚು ಹೆಚ್ಚು ಡಿಜಿಟಲೀಕರಣವಾದಂತೆ ಕಾಳಧನದ ಬಳಕೆ ಕಡಿಮೆಯಾಗುತ್ತದೆ ಪಾಗೂ ಆದರ ನಿಯಂತ್ರಣ ಸಾಧ್ಯವಾಗುತ್ತದೆ ಆಧ್ದರಿಂದ ನಗದುರುತ ಸಮಾಜವನ್ನು ನಿರ್ಮಾಣ ಮಾಡುವುದು ಕೂಡ ತಮ್ಮ ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು

ಮನೆಯಿಂದಲೇ ಕೆಲಸ ನಿರ್ವಹಿಸುವ ಮೂಲಕ ದೇಶಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದೆ

ಬಡ ಪಾಗು ಮಧ್ಯಮ ವರ್ಗದ ಜನರಿಗೆ ಇದರಿಂದ ಪ್ರಯೋಜನವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ವಿದ್ಯುನ್ನಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ ಮಾತನಾಡಿ

ಇದರಿಂದಾಗಿ ಈ ಕಾಯ್ದೆಯನ್ನು ಪ್ರತಿ ಜಲ್ಲೆಯಲ್ಲಿ ಅನುಷ್ಠಾನ ಮಾಡಲು ಉದ್ದೇಶಿಸಲಾಗಿದ್ದು ಜಲ್ಲಾ ಮ್ಯಾಜಿಸ್ಟೇಟ್ ಮತ್ತು ಸಹಾಯಕ ಜಲ್ಲಾ ಮ್ಯಾಜಿಸ್ಟೇಟ್ ಇದರ ಉಸ್ತುವಾರಿ ವಹಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಮಾಶನಾಡಿ ಮಾರಿಷಸ್ನೊಂದಿಗೆ ಮುಕ್ತ ವ್ಯಾಪಾರ ಸಮಗ್ರ ಅರ್ಥಿಕ ಸಪಕಾರ ಮತ್ತು ಸಪಭಾಗಿತ್ವ ಒಪ್ಪಂದಕ್ಕೂ ಸಚಿವ ಸಂಪುಟ ಅನುಮತಿ ನೀಡಿದೆ ಇದರಿಂದ ಭಾರತ ಮತ್ತು ಮಾರಿಷಸ್ ನಡುವಿನ ಸ್ನೇಹ ಸಂಬಂಧ ಮತ್ತಷ್ಟು ಗಟ್ಟಯಾಗಲಿದೆ ಎಂದು ಅವರು ಪೇಳಿದ್ದಾರೆ

ಪ್ರಧಾನ ಮಂತ್ರಿ ಕಿಸಾನ್ ಸಂಪದಡಿ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗುತ್ತದೆ

ಜಮ್ಮ ಕಾಶ್ಮೀರದ ಸ್ಥಳೀಯ ಆಡಳಿತ ಕೇಂದ್ರೀಯ ಕಾಶ್ಮೀರದ ಬುಡ್ಗಾಮ್ನ ಮಗಮ್ನಲ್ಲಿ ಏರ್ಪಡಿಸಿರುವ ಬ್ಲಾಕ್ ದಿವಸ್ ಸಾರ್ವಜನಿಕ ಕಾರ್ಯಕ್ರಮ ಎಣ್ಷಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಮಗಮ್ನಲ್ಲಿ ಸ್ವೀಯ ಚುನಾಯಿತ ಪ್ರತಿನಿಧಿಗಳು ವಿದೇಶಿ ಗಣ್ಯರ ತಂಡವನ್ನು ಬರಮಾಡಿಕೊಂಡರು ನೇರವಾಗಿ ಸ್ವಳೀಯ ಜನರೊಂದಿಗೆ ಸಂವಾದ ಮಾಡುವ ಮತ್ತು ಸಮಸ್ಕೆ ಆಲಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಅಸ್ಸಾಂನಲ್ಲಿ ವಿಡಿಯೊ ಕಾನ್ಫರನ್ಸ್ ಮೂಲಕ ಮಹಾಬಾಹು ಬ್ರಹ್ಮಪುತ್ರ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಇದೇ ವೇಳೆ ಅವರು ಧುಬ್ರಿ ಪುಲ್ವಾರಿ ಸೇತುವೆಗೆ ಶಂಕುಸ್ಥಾಪನೆ ಮಾಡಿ ಮಜಲಿ ಸೇತುವೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಕೇಂದ್ರ ರತ್ತೆ ಸಾರಿಗೆ ಮತ್ತು ಪೆದ್ದಾರಿ ಸಚಿವ ನಿತಿನ್ ಗಡ್ಡರಿ ಆಸ್ಲಾಂ ಮುಖ್ಯಮಂತ್ರಿ ಸೇರಿದಂತೆ ಪಲವು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪಟ್ಟಿಮ ಬಂಗಾಳದಲ್ಲಿ ಮೂರು ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಗೃಹಸಚಿವ ಹಾಗೂ ಬಿಜೆಪಿ ಒರಿಯ ನಾಯಕ ಅಮಿತ್ ಷಾ ಅವರು ಇಂದು ರಾತ್ರಿ ಕೊಲ್ಲತ್ತಾಗೆ ಆಗಮಿಸಲಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ನಾಳೆ ಬೆಳಗ್ಗೆ ಕೊಲ್ಲತ್ತಾ ಭಾರತ್ ಸೇವಾಶ್ರಮ ಸಂಘಕ್ಕೆ ಭೇಟ ನೀಡಲಿದ್ದು ಆ ಬಳಿಕ ಗಂಗಾಸಾಗರ್ನಲ್ಲಿರುವ ಕಪಿಲ್ ಮುನಿ ಆಶ್ರಮಕ್ಕೂ ಭೇಟಿ ನೀಡಲಿದ್ದಾರೆ

ಆ ಬಳಿಕ ಕೊಲ್ಲತ್ತಾದಲ್ಲಿ ಪಲವು ಕಾರ್ಯಕ್ರಮಗಳಲ್ಲಿ ಅಮಿತ್ ಷಾ ಭಾಗಿಯಾಗಲಿದ್ದಾರೆ

ಕಳೆದ ತಿಂಗಳ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಯವರು ಕಲೆ ಸಂಸ್ಟತಿ ಮತ್ತು ಕೃಷಿ ಅವಿಷ್ಕಾರ ಕುರಿತು ಪ್ರಸ್ತಾಪಿಸಿದ್ದರು ಸಾರ್ವಜನಿಕರು ನಮೋ ಆಪ್ ಅಥವಾ ಮೈ ಗೌ ಓಪನ್ ಪೋರಮ್ ಮೂಲಕ ತಮ್ಮ ಆಲೋಜನಗಳನ್ನು ಪಂಚಿಕೊಳ್ಳಬಹುದಾಗಿದೆ ಅಲ್ಲದೆ

ಮುಕ್ತಾಯ